ಕೆಲ ಸಂಪರ್ಕ ಉಪಕರಣಗಳ ಮೇಲಿನ ಆಮದು ಶುಲ್ತ ಏರಿಕೆ

ಚಂಡಮಾರುತ ತಿತ್ಲಿ ಕ್ರಮೇಣ ದುರ್ಬಲ ಈಶಾನ್ಯ ದಿಕ್ಕಿನತ್ತ ತಿರುವು

ಸಾರ್ವಜನಿಕ ಮತ್ತು ರಾಷ್ವೀಯ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಳ್ಳಲಾಗುತ್ತಿದೆ ಎಂದು ತೀದುಕೊಳ್ಳುವ ಹಕ್ಕು ಜನತೆಗೆ ಇದೆ ಎಂದು ಹೇಳಿದರು ಸಾರ್ವಜನಿಕ ಸೇವೆಗಳು ಹೇಗೆ ಪೂರ್ಸೆಕೆಯಾಗುತ್ತಿವೆ ಸಾರ್ವಜನಿಕ ಕೆಲಸ ಕಾರ್ಯಗಳು ಮತ್ತು ಕಲ್ಲಾಣ ಕಾರ್ಯಕ್ರಮಗಳನ್ನು ಹೇಗೆ ನಿರ್ವಹಿಸಲಾಗುತ್ತಿದೆ ಎಂದು ತಿಳಿದುಕೊಳ್ಳುವ ಹಕ್ಕು ಜನತೆಗೆ ಇದೆ ಎಂದು ರಾಷ್ಟಪತಿ ನುಡಿದರು ಮಾಹಿತಿ ಹಕ್ಕು ನಾಗರಿಕರು ಹಾಗೂ ಸರ್ಕಾರದ ನಡುವೆ ಸಾಮಾಜಿಕ ಒಪ್ಪಂದವನ್ನು ಘೋಷಿಸುವ ಉದ್ದೇಶದಾಗಿದ್ದು

ರಾಷ್ಷೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿಯ ರಜತ ಮಹೋತ್ತವದ ಅಂಗವಾಗಿ ಇಂದಿನಿಂದ ಮೂರು ದಿನಗಳ ಕಾರ್ಯಕ್ರಮ ವಿರ್ಪಾಡಾಗಿದೆ

ವಿಶೇಷ ಮ್ಲವಸ್ಥೆಗಳನ್ನು ಹೊಂದಿರುವ ಈ ವೆಬ್ಸೈಟ್ ವಿಶೇಷಚೇತನರಿಗೆ ನೆರವಾಗಲಿದೆ ಹಾಗೂ ಬಳಕೆದಾರ ಸ್ನೇಹಿಯಾಗಿರುತ್ತದೆ

ಕೇಂದ್ರ ಗೃಹ ಸಚಿವ ರಾಜನಾಥ್ಸಿಂಗ್ ಸಂರ್ಪಕ ಖಾತೆ ಸಹಾಯಕ ಸಚಿವ ಮನೋಚ್ ಸಿನ್ಹಾ ಅವರು ಸಹಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಮಾನವ ಹಕ್ಕುಗಳ ಸಂರಕ್ಷಣೆಗೆ ತ್ರಮಿಸುವುದು ಆಯೋಗದ ಉದ್ದೇಶವಾಗಿದ್ದು ಸರ್ಕಾರದ ತಪ್ಪು ಒಪ್ಪುಗಳು ಕ್ರಮಗಳು ನಿಷ್ಕಿಯತೆಯಿಂದಾಗುವ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಆಯೋಗ ಗಮನ ಹರಿಸುವುದು

ಅಲ್ಲದೆ ಅವರಿಗೆ ಸೂಕ್ತ ಆಪ್ತ ಸಮಾಲೋಚನೆ ನೀಡಲಾಗುವುದು

ಆದಾಗ್ಲೂ ಗಂಭೀರ ಅಪರಾಧಗಳಿಗಾಗಿ ಮರಣದಂಡನೆಯಂತಹ ಶಿಕ್ಷೆಗೆ ಗುರಿಯಾಗಿರುವವರು ಅಥವಾ ಮರಣದಂಡನೆ ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಪರಿವರ್ತಿತಗೊಂಡವರು ಈ ವಿಶೇಷ ರಿಯಾಯಿತಿ ಯೋಜನೆಗೆ ಅರ್ಹರಾಗಿರುವುದಿಲ್ಲ

ಕೇಂದ್ರ ವಲಯ ವ್ಯಾಪ್ತಿಯ ಭಾರತೀಯ ಪಾದರಕ್ಷೆ ಚರ್ಮ ಮತ್ತು ಸಹ ಉತ್ತನ್ನಗಳ ಅಭಿವೃದ್ದಿ ಕಾರ್ಯಕ್ರಮದಡಿ ಮೂಲ ಸೌಕರ್ಯ ಅಭಿವೃದ್ದಿ ಉದ್ಯೋಗ ಸೃಷ್ಷಿ ಹಾಗೂ ಪರಿಸರ ಸುಸ್ತಿರತೆಗೆ ಅನುವು ಮಾಡಿಕೊಡುವ ಉದ್ಯೇತವಿದೆ

ಇಂತಹ ಉಪಕರಣಗಳ ಆಮದನ್ನು ನಿಯಂತ್ರಿಸುವ ಮೂಲಕ ಚಾಲ್ತಿ ಖಾತೆ ಕೊರತೆ ಹೆಚ್ಚಳವನ್ನು ತಡೆಯುವುದು ಈ ಕ್ರಮದ ಉದ್ಲೇಶವಾಗಿದೆ ಏರಿಕೆಯಾಗಿರುವ ಹೊಸ ದರಗಳು ಇಂದಿನಿಂದ ಅನ್ವಯವಾಗುತ್ತದೆ ಎಂದು ಕೇಂದ್ರೀಯ ನೇರ ತೆರಿಗೆ ಮತ್ತು ಕಸ್ವಮ್ಲ್ ಮಂಡಳ ಪ್ರಕಟಣೆಯಲ್ಲಿ ತಿಳಿಸಿದೆ ಇದಲ್ಲದೆ ಪ್ರಿಂಟರ್ ಸರ್ಕ್ಭೂಟ್ ಬೋರ್ಡ್ ಸಂಯೋಜನೆಯಂತಹ ಸಂಪರ್ಕ ಕ್ಷೇತ್ರದ ಕೈಗಾರಿಕೆಗಳಲ್ಲಿ ಬಳಸುವ ಕೆಲ ಮಸ್ತುಗಳ ಮೇಲಿನ ಆಮದು ಶುಲ್ಲವನ್ನು ಸಹ ಹೆಚ್ಚಿಸಲಾಗಿದೆ

ಬಂಗಾಳಕೊಲ್ಲಿಯಲ್ಲಿ ಎದ್ದಿದ್ದ ಚಂಡಮಾರುತ ತಿಕ್ಲಿ ಕ್ರಮೇಣ ದುರ್ಬಲಗೊಳ್ಳುತ್ತಿದ್ದು

ಚಂಡಮಾರುತದ ಪರಿಣಾಮವಾಗಿ ಒಡಿಶಾ ಕರಾವಳಿಯಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ ರಾಜಧಾನಿ ಭುವನೇಶ್ವರದಲ್ಲಿ ನಿನ್ನೆ ರಾತ್ರಿ ಗುಡುಗುಸಹಿತ ವಿಪರೀತ ಮಳೆಯಾಗಿದೆ ಭಾರೀ ಮಳೆಯ ನಡುವೆಯೂ ಗಜಪತಿ ಗಂಜಮ್ ಮತ್ತು ರಾಯಫಡ್ ಜಿಲ್ಲೆಗಳಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ನಡೆಯುತ್ತಿದೆ ಮತ್ತೊಂದೆಡೆ ರೈಲು ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ವಿಶಾಖಪಟ್ಟಣಂ ಮತ್ತು ಪುರಿ ರೈಲ್ವೆ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಸಿಕ್ಕಿಹಾಕಿಕೊಂಡಿದ್ದಾರೆ ಈ ಮಧ್ಯ ಚಂಡಮಾರುತದಿಂದ ತೀರಾ ತೊಂದರೆಗೊಳಗಾಗಿರುವ ಒಡಿಶಾಗೆ ಎಲ್ಲಾ ಅಗತ್ಯ ನೆರವು ಒದಗಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ಸಿಂಗ್ ಭರವಸೆ ನೀಡಿದ್ದಾರೆ

ರಾಜ್ಯದ ಹಲವೆಡೆ ವಿಶೇಷವಾಗಿ ಉತ್ತರ ಕರಾವಳಿ ಪ್ರದೇಶಗಳಲ್ಲಿ ಬಿರುಗಾಳಿಯಿಂದಾಗಿ ಇನ್ನೊಬ್ಬ ವ್ಯಕ್ತಿ ಸಾವಿಗೀಡಾಗಿದ್ದು

ಶ್ರೀಕಾಕುಲಂ ಜಿಲ್ಲೆಯ ಸಮುದ್ರತಟದ ಹಲವಾರು ಮೀನುಗಾರರ ಗ್ರಾಮಗಳಲ್ಲಿ ಪರಿಸ್ಥಿತಿ ತೀರಾ ಶೋಚನೀಯವಾಗಿದೆ

ಚಂದ್ರಬಾಬು ನಾಯ್ದ ನಿನ್ನೆ ರಾತ್ರಿ ಶ್ರೀಕಾಕುಲಂಗೆ ಧಾವಿಸಿ ಪರಿಸ್ಥಿತಿ ಪರಿಶೀಲನಾ ಸಭೆ ನಡೆಸಿದರು

ಒಡಿತಾ ಮತ್ತು ಆಂಧಪ್ರದೇಶ ರಾಜ್ಯಗಳಲ್ಲಿ ತಿತ್ಲಿ ಚಂಡಮಾರುತ ಸಂಬಂಧದ ಪರಿಸ್ಥಿತಿ ಕುರಿತು ಪ್ರಧಾನಮಂತ್ರಿ ನರೇಂದ್ರಮೋದಿ ಆ ರಾಜ್ಯಗಳ ಮುಖ್ಯಮಂತ್ರಿಗಳಾದ ನವೀನ್ ಪಟ್ನಾಯಕ್ ಮತ್ತು ಚಂದ್ರಬಾಬು ನಾಯ್ಡ ಅವರೊಂದಿಗೆ ಮಾತನಾಡಿದ್ದಾರೆ ಕೇಂದ್ರದಿಂದ ಸಾಧ್ಯವಾದ ಎಲ್ಲ ನೆರವು ನೀಡುವುದಾಗಿ ಅವರು ಭರವಸೆ ನೀಡಿದ್ದಾರೆ ಚಂಡಮಾರುತದಿಂದ ಬಾಧಿತರಾದವರ ಸುರಕ್ಷತೆ ಹಾಗೂ ಯೋಗಕ್ಷೇಮಕ್ಕಾಗಿ ಅವರು ಪ್ರಾರ್ಥಿಸಿದ್ದಾರೆ

ಇದೀಗ ಆ ನಿಧಿಯಡಿ ಪ್ರವಾಹ ಪೀಡಿತ ಕೇರಳದಲ್ಲಿ ಎಂಪಿಲಾಡ್ ಯೋಜನೆಯಡಿ ಪುನರ್ನಿರ್ಮಾಣ ಕಾರ್ಕ ನಡೆಯುತ್ತಿದೆ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ಪ್ರದೇಶಗಳಿಗೆ ಎಂಪಿ ಲಾಡ್ ಯೋಜನೆಯಲ್ಲಿ ಒಬ್ಬೊಬ್ಬ ಸಂಸದರು ಒಂದು ಕೋಟ ರೂಪಾಯಿವರೆಗೆ ವಂತಿಗೆ ನೀಡಲು ಅವಕಾಶವಿರುತ್ತದೆ

ಯುವ ಮತದಾರರನ್ನು ಆಕರ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ಬಳಸಿಕೊಳ್ಲಲು ಚುನಾವಣಾ ಆಯೋಗ ಯೋಜಿಸಿದೆ

ಸಾಮಾಜಿಕ ಮಾಧ್ಯಮದಲ್ಲಿ ಯುವಜನರು ಹೆಚ್ಚು ಸ್ಕ್ರಿಯವಾಗಿರುವ ಅಂಶವನ್ನು ಬಳಸಿಕೊಳ್ಳಲು ರಾಜ್ಣ ಚುನಾವಣಾ ಆಯೋಗ ಈಗಾಗಲೇ ಫೇಸ್ ಬುಕ್ ವಾಟ್ಸ್ಆಸ್ ಟ್ವಟರ್ ಮತ್ತು ಯೂಟ್ಲೂಬ್ ಬಾತೆಗಳನ್ನು ತೆರೆದಿದೆ

ಕರ್ನಾಟಕ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದ ಎನ್ ಮಹೇತ್ ಅವರು ತಮ್ಮ ಸ್ವಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಈ ವಿಷಯ ಪ್ರಕಟಿಸಿದ ಬಿಎಸ್ಒ ಶಾಸಕರಾಗಿರುವ ಅವರು ರಾಜ್ಞದ ಸಮಿತ್ರ ಸರ್ಕಾರಕ್ಕೆ ತಮ್ಮ ಬೆಂಬಲ ಮುಂದುವರೆಸುವುದಾಗಿ ಪ್ರಕಟಿಸಿದರು ಮುಂದಿನ ಲೋಕಸಭಾ ಚುನಾವಣೆಗೆ ರಾಜ್ಞದಲ್ಲಿ ತಮ್ಮ ಬಹುಜನ ಸಮಾಜ ಪಕ್ಷವನ್ನು ಸಂಘಟಿಸುವ ಸಲುವಾಗಿ ಸಂಪುಟಕ್ಕೆ ರಾಜೀನಾಮೆ ನೀಡಲು ತಾವು ನಿರ್ಧರಿಸಿದ್ದಾಗಿ ಅವರು ಹೇಳಿದ್ದಾರೆ